ಸಾರ್ವಜನಿಕರು ಭಾಗಿಯಾಗಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮನವಿ ಮಾಡಿದ್ದಾರೆ ಸ್ವಚ್ದ ಭಾರತ ನಿರ್ಮಿಸುವ ಕೇಂದ್ರದ ಪ್ರಯತ್ನದಲ್ಲಿ ಈ ಸಮೀಕ್ಷೆ ನಿರ್ಣಾಯಕ ಪ್ರತಿಕ್ರಿಯೆ ನೀಡಲಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಮೊಬ್ಲೆಲ್ ಪಾವತಿ ಮೂಲಕ ಈ ವಿಸ್ತರಣೆಯಾಗಲಿದ್ದು

ಈ ಕುರಿತ ವರದಿಯನ್ನು ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದ ನೀತಿ ಆಯೋಗದ ಪ್ರಧಾನ ಸಲಹೆಗಾರ ರತನ್ ಪಿ ವತಾಲ್ ಮಾರುಕಟ್ಟೆ ವಿಸ್ತರಣೆಯಿಂದ ಡಿಜಿಟಲ್ ಪಾವತಿ ವಲಯದಿಂದ ಸಂಸ್ಥೆಗಳಿಗೆ ಬ್ಬಹತ್ ಉದ್ಲಮ ಅವಕಾಶಗಳಿವೆ ತಂತ್ರಜ್ಞಾನದ ಅಭಿವೃದ್ದಿ ಜಾಗತಿಕ ಸಂಸ್ಟೆಗಳ ಪ್ರವೇತ ನಿಯಂತ್ರಣ ರೂಪುರೇತೆಗಳಲ್ಲಿನ ಬದಲಾವಣೆ ಮುಂತಾದ ಅಂಶಗಳಿಂದ ಡಿಜೆಟಲ್ ಮಾರುಕಟ್ಟೆ ವಿಸ್ತರಣೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ ನಾಗರಿಕರು ತಮ್ಮ ಆಧಾರ್ ಸಂಖ್ಲೆಯನ್ನು ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಬಾರದು ಎಂದು ವಿಶಿಷ್ಣ ಗುರುತು ಚೀಟ ಪ್ರಾಧಿಕಾರ ಸಲಹೆ ನೀಡಿದೆ ಕೆಲವು ನಾಗರಿಕರು ಜಾಲತಾಣಗಳಲ್ಲಿ ತಮ್ನ ಆಧಾರ್ ಸಂಖ್ಯೆ ಪ್ರದರ್ಶಿಸಿರುವ ಬಗ್ಗೆ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ಈ ಸೂಚನೆ ನೀಡಿದೆ ವಿವಿಧ ಸರ್ಕಾರಿ ಸೇವೆ ಮತ್ತು ಸೌಲಭ್ಣ ಪಡೆಯಲು ಅಗತ್ಜವಾದ ಆಧಾರ್ ಸಂಖ್ಯೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ಸರಿಯಲ್ಲ ಎಂದು ಪ್ರಾಧಿಕಾರ ತಿಳಿಸಿದೆ

ಆಯೋಗದ ಅಧ್ಯಕ್ಷ ಎನ್ ಕೆ ಸಿಂಗ್ ನೇತೃತ್ವದ ಸಮಿತಿ ಜಾರ್ಖಂಡ್ನ ಮುಖ್ಯಮಂತ್ರಿ ಸಚಿವರು ಅಧಿಕಾರಿಗಳು ಮತ್ತು ರಾಜಕೀಯ ಪಕ್ಷಗಳ ನಾಯಕರನ್ನು ಭೇಟ ಮಾಡಲಿದೆ ರಾಜ್ಯ ಸರ್ಕಾರದ ಹಣಕಾಸು ಪರಿಸ್ಥಿತಿ ಕುರಿತು ಸಮಿತಿಗೆ ವರದಿ ನೀಡಲಾಗುತ್ತದೆ ಒಡಿತಾದಲ್ಲಿ ಬಹುಕೋಟ ಅಕ್ರಮ ಚಿಟ್ಫಂಡ್ ಪ್ರಕರಣದ ತನಿಬೆ ನಡೆಸುತ್ತಿರುವ ನ್ಯಾಯಮೂರ್ತಿ ಎಂ

ಆಂಧಪ್ರದೇಶದ ವಿಜಯನಗರಂ ಜಿಲ್ಲೆಯ ಬುಡಕಟ್ಟು ಪ್ರದೇಶದಲ್ಲಿ ಸಮರ್ಪಕ ರಸ್ತೆ ಸಂಪರ್ಕ ಮತ್ತು ಆರೋಗ್ಲ ಸೇವೆ ಕೊರತೆಯಿಂದ ಸಾರ್ವಜನಿಕರ ಸಾವು ನೋವು ಸಂಭವಿಸಿರುವುದಕ್ಕೆ ರಾಷ್ಷೀಯ ಮಾನವ ಹಕ್ಕುಗಳ ಆಯೋಗ ಅಲ್ಲಿನ ಸರ್ಕಾರಕ್ಕೆ ನೋಟೀಸ್ ಜಾರಿ ಮಾಡಿದೆ ಈ ಕುರಿತು ಮಾಧ್ಯಮಗಳಲ್ಲಿ ಬಂದ ವರದಿ ಅನುಸಾರ ಸ್ವಯಂ ಶ್ರೇರಿತ ಪ್ರಕರಣ ದಾಖಲಿಸಿರುವ ಆಯೋಗ ನಾಲ್ಕು ವಾರಗಳೊಳಗೆ ಸಮಗ್ರ ವರದಿ ನೀಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ತಿಗೆ ನೋಟೀಸ್ ನೀಡಿದೆ

ಆಂಬ್ಲುಲೆನ್ಸ್ ಸಕಾಲಕ್ಕೆ ಬಾರದ ಕಾರಣ ಶಿಶು ಜನನವಾದ ಕೂಡಲೆ ಮೃತಪಟ್ಲತ್ತು ಈ ಮಾಧ್ಯಮ ವರದಿ ಸತ್ನವಾಗಿದ್ದಲ್ಲಿ ಇದು ಗಂಭೀರ ಮಾನವಹಕ್ಕು ಉಲ್ಲಂಘನೆ ಎಂದು ಆಯೋಗ ತಿಳಿಸಿದೆ ಲಫ್ಗರ್ ಎ ತೊಯ್ಲಾ ಸಂಘಟನೆಯ ಮೂವರು ಉಗ್ರರನ್ನು ವಿಶೇಷ ಜಾಗತಿಕ ಭಯೋತ್ವಾದಕರೆಂದು ಅಮೆರಿಕ ಫೋಷಿಸಿದೆ ಸಂಘಟನೆಯ ನಾಯಕ ಅಬ್ಲಲ್ ರೆಹಮಾನ್ ಅಲ್ ದಖಿಲ್ ಹಾಗೂ ಪಾಕಿಸ್ತಾನ ಮೂಲದ ಹಮೀದ್ ಉಲ್ ಹಸನ್ ಮತ್ತು ಅಬ್ದುಲ್ ಜಬ್ದಾರ್ ಈ ಪಟ್ಟಿಯಲ್ಲಿ ಸೇರಿದ ಭಯೋತ್ಪಾದಕರಾಗಿದ್ದಾರೆ

ಈತನಿಗೆ ಸೇರಿದ ಅಮೆರಿಕಾದಲ್ಲಿನ ಎಲ್ಲಾ ಆಸ್ತಿ ಸ್ಥಗಿತಗೊಳಿಸಲು ಹಾಗೂ ಭಯೋತ್ಪಾದನ ದಾಳಿಗಳಿಗೆ ಆರ್ಥಿಕ ನೆರವು ಸ್ನಗಿತಗೊಳಿಸಲು ಅಗತ್ನಕ್ರಮ ಜರುಗಿಸಲು ಅಮೆರಿಕಾ ಸರ್ಕಾರ ಮುಂದಾಗಿದೆ ಈತನೊಂದಿಗೆ ಯಾವುದೇ ಬಗೆಯ ಹಣಕಾಸು ಸಂಬಂಧ ಮತ್ತು ಸಂಪರ್ಕ ಮಾಡದೆ ಇರುವಂತೆ ಅಲ್ಲಿನ ನಾಗರಿಕರಿಗೆ ಅಮೆರಿಕಾ ಸೂಚಿಸಿದೆ ಪಾಕಿಸ್ತಾನ ಮೂಲದ ಉಳಿದಿಬ್ಲರು ಭಯೋತ್ವಾದಕರು ಲಕ್ಷರ್ ಎ ತೊಯ್ಲಾ ಸಂಘಟನೆಯ ದಾಳಿಗಳಿಗೆ ಹಣಕಾಸು ನೆರವು ಒದಗಿಸುತ್ತಿದ್ದರು ಎಂದು ಅಮೆರಿಕಾದ ಖಜಾನೆ ಇಲಾಖೆಯ ಭಯೋತ್ವಾದನೆ ಮತ್ತು ಹಣಕಾಸು ಗುಪ್ತಚರ ವಿಭಾಗದ ಕಾರ್ಯದರ್ಶಿ ಸ್ನೆಗಲ್ ಮಂಡೇಲ್ಕರ್ ತಿಳಿಸಿದ್ಗಾರೆ

ಇವರು ಶೀಪ್ರ ಭಾರತಕ್ಕೆ ಹಿಂದುರುಗಲಿದ್ದಾರೆ ಎಂದು ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ತಿಳಿಸಿದ್ದಾರೆ ತಮಿಳುನಾಡಿನ ಈ ಮೀನುಗಾರರು ಶುಕ್ರವಾರದಿಂದ ವಿವಿಧ ತಂಡಗಳಲ್ಲಿ ಚೆನ್ನೈ ತಲುಪಲಿದ್ದಾರೆ ಎಂದು ಸಚಿವರು ಟ್ಲೀಟ್ ಮಾಡಿದ್ದಾರೆ ಮೀನುಗಾರರು ಬಿಡುಗಡೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇರಾನ್ನಲ್ಲಿನ ಭಾರತೀಯ ರಾಯಭಾರಿ ಮತ್ತು ಬಂದರ್ ಅಬ್ಲಾಸ್ನಲ್ಲಿ ಕಾನ್ಸಲೇಟ್ ಕಾರ್ಯವನ್ನು ಸುಷ್ನಾ ಸ್ವರಾಜ್ ಶ್ಲಾಘಿಸಿದ್ದಾರೆ ಈ ಮೀನುಗಾರರ ಬಿಡುಗಡೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಇರಾನಲ್ಲಿನ ಭಾರತೀಯ ರಾಯಭಾರ ಕಚೇರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ತಮಿಳುನಾಡು ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ ಕಳೆದ ತಿಂಗಳು ವಿನಂತಿಸಿದ್ದರು

ಬ್ಬಾಂಕ್ ಸಾಲ ಬಾಕಿ ಪ್ರಕರಣದ ಆರೋಪಿ ಉದ್ದಮಿ ವಿಜಯ್ ಮಲ್ಯ ವಿಚಾರಣೆ ನಂತರ ಬಂಧನದಲ್ಲಿಡಲು ಉದ್ದೇಶಿಸಿರುವ ಮುಂದೈನ ಕಾರಾಗೃಹದ ದೃಶ್ಥಾವಳಿ ನೀಡುವಂತೆ ಯುನೈಟೆಡ್ ಕಿಂಗಡಮ್ ಭಾರತಕ್ಷೆ ತಿಳಿಸಿದೆ

ಜಮ್ನು ಮತ್ತು ಕಾಶ್ನೀರದ ರಾಜೌರಿ ಜಿಲ್ಲೆಯ ನೌತೆರಾ ವಲಯದ ಗಡಿ ಭಾಗದ ಬಳಿ ಪಾಕಿಸ್ತಾನ ಸೇನಾ ಪಡೆಗಳ ಕದನ ವಿರಾಮ ಉಲ್ಲಂಘನೆಯಿಂದ ಓರ್ವ ಭಾರತೀಯ ಯೋಧ ಗಾಯಗೊಂಡಿದ್ದಾರೆ ಪಾಕ್ ಆಕ್ರಮಿತ ಕಾಶ್ನೀರ ಪಿಒಕೆ ಭಾಗದಿಂದ ನಡೆದ ಸ್ಟೈಪರ್ ದಾಳಿಯಲ್ಲಿ ಯೋಧ ಗಾಯಗೊಂಡಿದ್ದು ಇವರನ್ನು ಸೇನಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಭಾರತೀಯ ಸೇನಾ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ

ಇದಕ್ಕೂ ಮುನ್ನ ಬಿ ಗುಂಪಿನ ಲೀಗ್ ಹಂತದ ಕೊನೆಯ ಪಂದ್ಲದಲ್ಲಿ ಅಮೆರಿಕಾ ವಿರುದ್ದ ಡ್ರಾ ಸಾಧಿಸಿದ್ದ ಭಾರತ ನಾಕೌಟ್ ಹಂತ ತಲುಪಲು ನಿನ್ನೆಯ ಪಂದ್ಯ ನಿರ್ಣಾಯಕವಾಗಿತ್ತು ಕ್ವಾರ್ಟರ್ ಫ್ಲೆನಲ್ನಲ್ಲಿ ಭಾರತ ನಾಳೆ ಐರ್ಲೆಂಡ್ ವಿರುದ್ದ ಸೆಣಸಲಿದೆ